ಕೇರಳದಲ್ಲಿ ಮತ್ತೆ ಕೊರೋನಾ ಸೋಂಕು ಉಲ್ಲಣ ಮಾಸ್ ಬಳಕೆ ಪರಸ್ಪರ ಅಂತರ ಪಾಲನೆ ಮತ್ತು ಗುಂಪು ಸೇರುವುದರ ಮೇಲೆ ಒಂದು ವರ್ಷ ನಿರ್ಬಂಧ

ಇಂದು ಡಾ ಶ್ವಾಮ್ ಪ್ರಸಾದ್ ಮುಖರ್ಜಿ ಜನ್ನದಿನ ಗಣ್ನರಿಂದ ಸ್ನರಣೆ

ಭಾರತದಿಂದ ಕೆನಡಾ ಅಮೆರಿಕ ಯುಕೆ ಕೀನ್ಲಾ ಶ್ರೀಲಂಕಾ ಫಿಲಿಪ್ವೀನ್ ಕಿರ್ಗಿಸ್ಟಾನ್ ಸೌದಿ ಅರೇಬಿಯಾ ಬಾಂಗ್ಲಾದೇಶ ಥಾಯ್ಲೆಂಡ್ ದಕ್ಷಿಣ ಆಫ್ರಿಕಾ ರಷ್ಲಾ ಆಸ್ಗೇಲಿಯಾ ಮ್ಲಾನ್ಸಾರ್ ಜಪಾನ್ ಉಕ್ರೇನ್ ಮತ್ತು ವಿಯೆಟ್ಟಾಂ ರಾಷ್ಟಗಳಿಗೆ ವಿಮಾನಗಳು ಸಂಚಾರ ನಡೆಸಲಿವೆ

ನೂತನ ನಿಯಮಗಳ ಕಟ್ಟುನಿಟ್ಲಿನ ಜಾರಿಯ ಬಗ್ಗೆ ಖಾತರಿಪಡಿಸಬೇಕೆಂದು ಕೇರಳದ ಎಲ್ಲಾ ಜಿಲ್ಲೆಗಳ ವರಿಷ್ಣಾಧಿಕಾರಿಗಳಿಗೆ ಸೂಚಿಸಲಾಗಿದೆ

ಅಲ್ಲಿ ವರದಿಯಾಗುತ್ತಿರುವ ಬಹುತೇಕ ಸೋಂಕು ಪ್ರಕರಣಗಳಲ್ಲಿ ಎಲ್ಲಿಂದ ಸೋಂಕು ತಗುಲಿದೆ ಎನ್ನುವುದು ಪತ್ತೆಯಾಗಿಲ್ಲ ತಿರುವನಂತಪುರಂಗೆ ಸಂಪರ್ಕ ಕಲ್ಪಿಸುವ ಎಲ್ಲಾ ರಸ್ತೆಗಳನ್ನು ಬಂದ್ ಮಾಡಲಾಗಿದೆ

ಕೇರಳದ ಪ್ರಮುಖ ಆಡಳಿತ ಕೇಂದ್ರವೂ ಸಹ ಮುಚ್ಚಲ್ಪಟ್ಟದೆ ಅಲ್ಲಿ ತೀವ್ರ ಮುನ್ನೆಚ್ಲರಿಕೆ ಕ್ರಮವಾಗಿ ಮೂರು ಹಂತಗಳ ಲಾಕ್ಡೌನ್ ಜಾರಿ ಮಾಡಲಾಗಿದ್ಲು ಜನರ ಓಡಾಟ ಸೋಂಕು ಪ್ರಕರಣಗಳು ಅಧಿಕವಾಗಿರುವ ಕೆಂಪು ವಲಯಗಳಲ್ಲಿ ಎಲ್ಲಾ ಚಟುವಟಕೆಗೆ ನಿರ್ಬಂಧ

ಸುಪ್ರೀಂಕೋರ್ಟ್ ರಚಿಸಿರುವ ಉಪಸಮಿತಿ ಜಮ್ನುವಿನಲ್ಲಿ ನಿನ್ನೆ ಸಭೆ ಸೇರಿ ಅಮರನಾಥ ಯಾತ್ರೆಯ ಪೂರ್ವ ಸಿದ್ದತೆಗಳ ಪರಾಮರ್ಶೆ ನಡೆಸಿತು ಉಪಸಮಿತಿಯ ಅಧ್ಯಕ್ಷ ಹಾಗೂ ಕೇಂದ್ರಾಡಳಿತ ಪ್ರದೇಶದ ಮುಖ್ಯ ಕಾರ್ಯದರ್ಶಿ ಬಿ

ಆರ್

ಕೇಂದ್ರಾಡಳತ ಪ್ರದೇಶಕ್ಕೆ ಬರುವ ಎಲ್ಲಾ ಪ್ರವೇಶಿಗರ ಗಂಟಲುದ್ರವ ಪರೀಕ್ಷೆ ಮತ್ತು ಕ್ವಾರಂಟೈನ್ ಎಲ್ಲಾ ಯಾತ್ರಿಗಳಿಗೆ ಸಾಮಾಜಿಕ ಅಂತರ ಮಾರ್ಗಸೂಚಿ ಪಾಲನೆ ಕಡ್ವಾಯ ಮಾಡಬೇಕು ಎಂದು ಸೂಚಿಸಿದರು

ಭಾರತೀಯ ವಾಯುಪಡೆ ಇದೇ ಮೊದಲ ಬಾರಿಗೆ ರಾಜಸ್ಥಾನದಲ್ಲಿ ಮಿಡತೆ ನಿಯಂತ್ರಣ ಕಾರ್ಯಾಚರಣೆ ನಡೆಸಿತು

ಜೈಸಲ್ಮೇರ್ನ ಬಂದಾ ಮರಳುಗಾಡಿನಲ್ಲಿ ಶನಿವಾರ ಕೇಂದ್ರ ಕೃಷಿ ಸಚಿವಾಲಯವು ಬಾಸಗಿ ಹೆಲಿಕಾಪ್ಟರ್ನಿಂದ ಕ್ರಿಮಿನಾಶಕ ಸಿಂಪಡಣೆ ನಡೆಸಿತ್ತು

ರಾಜಸ್ಥಾನ ಗುಜರಾತ್ ಮಧ್ಯಪ್ರದೇಶ ಉತ್ತರಪ್ರದೇಶ ಮತ್ತು ಪರಿಯಾಣದಲ್ಲಿ ನಿಯಂತ್ರಣ ಕಾರ್ಯಾಚರಣೆ ವ್ಯಾಪಕಗೊಳಿಸಿದೆ ಮುಂದಿನ ನಾಲ್ಕು ವಾರಗಳ ಕಾಲ ಭಾರತದಲ್ಲಿ ಮಿಡತೆ ಹಾವಳಿ ಹೆಚ್ಚಾಗುವ ಸಾಧ್ಯತೆ ಇದೆ ಎಂದು ವಿಶ್ವಸಂಸ್ವೆಯ ಆಹಾರ ಮತ್ತು ಕೃಷಿ ಸಂಘಟನೆ ಎಫ್ಎಒ ಮುನ್ಸೂಚನೆ ನೀಡಿದೆ ರಾಷ್ಟೀಯವಾದಿ ನಾಯಕ ಡಾ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಜಯಂತಿ ಅಂಗವಾಗಿ ಉಪರಾಷ್ಟಪತಿ ಎಂ

ದೇಶದ ಏಕತೆ ಮತ್ತು ಒಗ್ಗಟ್ಟಗಾಗಿ ಅವಿರತ ಶ್ರಮಿಸಿದ್ದ ಮುಖರ್ಜಿ ಮಹಾನ್ ದೇಶಭಕ್ತರಾಗಿದ್ದರು ಅವರ ತಾಯ್ನಾಡಿನ ಪ್ರೀತಿ ಪ್ರತಿ ಭಾರತೀಯನಿಗೆ ಸದಾ ಸ್ಫೂರ್ತಿದಾಯಕ ಎಂದು ವೆಂಕಯ್ಹನಾಯ್ದ ಟ್ವೀಟ್ ಮಾಡಿದ್ದಾರೆ ದೇಶದ ಅಭಿವೃದ್ಧಿಗೆ ಮುಖರ್ಜಿ ಅವರು ವಿಶಿಷ್ಟ ಕೊಡುಗೆ ನೀಡಿದ್ದಾರೆ ದೇಶದ ಏಕತೆಗಾಗಿ ಅವರು ಹಾಕಿರುವ ಶ್ರಮದಾಯಕ ಮತ್ತು ಧೈರ್ಯದ ಶ್ರಯತ್ನಗಳನ್ನು ಮರೆಯುವಂತಿಲ್ಲ ಅವರ ಉದಾತ್ತ ಚಿಂತನೆ ಮತ್ತು ಪರಿಕಲ್ಪನೆಗಳು ಲಕ್ಷಾಂತರ ಭಾರತೀಯರಿಗೆ ಬಲ ನೀಡಲಿವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಟ್ವೀಟ್ ಮಾಡಿದ್ದಾರೆ ಶ್ಕಾಮ್ ಪ್ರಸಾದ ಮುಖರ್ಜಿ ದೇಶದ ಅಖಂಡತೆಯ ರಕ್ಷಣೆಗಾಗಿ ನೀಡಿದ ಕೊಡುಗೆ ಚಿರಸ್ಪರಣೀಯ ಬಂಗಾಳವನ್ನು ಭಾರತದ ಅವಿಭಾಜ್ಯ ಅಂಗವಾಗಿಸಿದ ಕೀರ್ತಿ ಮುಖರ್ಜಿ ಅವರಿಗೆ ಸಲ್ಲುತ್ತದೆ ಒಡೆದು ಹೋಳಾಗುತ್ತಿದ್ದ ಭಾರತವನ್ನು ಒಂದು ಅಖಂಡ ರಾಷ್ಟವನ್ನಾಗಿ ಮುನ್ನಡೆಸುವಲ್ಲಿ ಅವರ ಪಾತ್ರ ಮಹತ್ವದ್ದು ಎಂದು ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ಜೆಪಿ ನಡ್ಡಾ ಹೇಳಿದ್ದಾರೆ ಕೋಲ್ತತ್ತಾದಲ್ಲಿ ಆಯೋಜಿಸಲಾಗಿದ್ದ ವಿಶಾಲ ಜನಸಭೆಯನ್ನು ದೆಹಲಿಯಿಂದ ವಿಡಿಯೋ ಕಾನ್ದರೆನ್ಸಿಂಗ್ ಮೂಲಕ ಉದ್ಘಾಟಿಸಿ ಅವರು ಮಾತನಾಡಿದರು

ಸಮಾಚಾರ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಟ್ವೀಟ್ ಮಾಡಿದ್ದು ದೇಶದ ಏಕತೆ ಮತ್ತು ಅಖಂಡತೆಗಾಗಿ ಸಂಪೂರ್ಣ ಜೀವನವನ್ನೇ ಅರ್ಪಿಸಿದ್ದರು ಎಂದು ಸ್ಕರಿಸಿದ್ದಾರೆ

ಮಹಾರಾಷ್ಟ ರಾಜ್ಯದಲ್ಲಿ ಅತಿ ಹೆಚ್ಚಿನ ಸೋಂಕಿತರು ದೃಢಪಟ್ಟದ್ದು

ಸ್ತಾರಕಗಳಲ್ಲಿ ಪ್ರವಾಸಿಗರ ಅನುಕೂಲಕ್ಕಾಗಿ ಆರೋಗ್ಯ ಸಂರಕ್ಷಣಾ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ಕೇಂದ್ರ ಪ್ರವಾಸೋದ್ಯಮ ಸಚಿವ ಪ್ರಲ್ಹಾದ್ ಸಿಂಗ್ ಪಟೇಲ್ ತಿಳಿಸಿದ್ದಾರೆ ಕೇಂದ್ರ ಸರ್ಕಾರದ ಅಧೀನದಲ್ಲಿರುವ ಸ್ನಾರಕಗಳು ಮತ್ತು ಶ್ರವಾಸಿ ತಾಣಗಳಲ್ಲಿ ಸ್ವಾನಿಟ್ಯೆಸರ್ ಸಾಮಾಜಿಕ ಅಂತರ ಸೇರಿದಂತೆ ಎಲ್ಲಾ ಆರೋಗ್ಯ ಸುರಕ್ಷತಾ ಕ್ರಮಗಳನ್ನು ಅನುಸರಿಸುವಂತೆ ಆರೋಗ್ಯ ಸಚಿವಾಲಯ ಸೂಚನೆ ಹೊರಡಿಸಿದೆ ರಾಜ್ಜ ಸರ್ಕಾರ ಮತ್ತು ಜಿಲ್ಲಾಡಳತಗಳು ಯಾವುದೇ ನಿರ್ಧಿಷ್ಟ ಆದೇಶ ಹೊರಡಿಸಿದರೂ ಕಟ್ಟನಿಟ್ಟನಿಂದ ಜಾರಿಗೊಳಿಸಲಾಗುವುದು ಎಂದು ಸಚಿವರು ತಿಳಿಸಿದರು